ಎರಡೂ ರಾಜ್ಞಗಳಲ್ಲಿ ಇದೇ ಶುಕ್ರವಾರ ಮತದಾನ ನಡೆಯಲಿದೆ ರಾಜಸ್ಥಾನದ ಜೋಧ್ಪುರದಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಚುನಾವಣಾ ರ್ನಾಲಿಯಲ್ಲಿ ಪಾಲ್ಗೊಂಡು ಭಾಷಣ ಮಾಡಲಿದ್ದಾರೆ

ರಾಜಸ್ತಾನದ ಮುಖ್ಯಮಂತ್ರಿ ವಸುಂಧರರಾಜೆ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ಮತ್ತು ನಿತಿನ್ ಗಡ್ಡರಿ ಸ್ನತಿ ಇರಾನಿ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ತನಾಥ್ ಸೇರಿದಂತೆ ಪಲವಾರು ಬಿಜೆಪಿ ಪ್ರಮುಖ ನಾಯಕರು ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾಂಗ್ರೆಸ್ ಚುನಾವಣಾ ಪ್ರಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಸಚಿನ್ ಪೈಲಟ್ ಅಹಮ್ದದ್ ಪಟೇಲ್ ಜ್ಯೋತಿರಾಧಿತ್ಯ ಸಿಂಧ್ಯಾ ನವಜೋತ್ ಸಿಂಗ್ ಸಿದ್ದು ಸೇರಿದಂತೆ ಹಲವಾರು ನಾಯಕರು ಭಾಗವಹಿಸಲಿದ್ದಾರೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರು ಕೂಡ ಇಂದು ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ತೆಲಂಗಾಣದ ಹೈದರಾಬಾದ್ನಲ್ಲಿ ಇಂದು ನಡೆಯಲಿರುವ ಚುನಾವಣಾ ರ್ಖಾಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಪಾಲ್ಗೊಳ್ಳಲಿದ್ದಾರೆ ವಿವಿಧ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಟಿಆರ್ಎಸ್ ಮುಖ್ಜಸ್ವ ಕೆ ಚಂದ್ರಶೇಖರ ರಾವ್ ಎಐಎಂಐಎಂ ಅಧ್ಯಕ್ಷ ಅಸಾದ್ದುದ್ದಿನ್ ಒವೈಸಿ ಕೂಡ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ

ಜಾಗತಿಕ ಆರ್ಥಿಕತೆಯಲ್ಲಿ ಡಬ್ಲೂಸಿಒ ಪಾತ್ರವನ್ನು ಸಚಿವರು ಶ್ಲಾಘಿಸಿದರು ರಾಷ್ಷೀಯ ಗಡಿಯಾಚೆ ವ್ಲಾಪಾರ ನಡೆಸುವುದು ಇಂದಿನ ಆರ್ಥಿಕ ಅಗತ್ಯವಾಗಿದ್ದು ಮುಕ್ತ ವ್ಯಾಪಾರ ವಹಿವಾಟ್ಲಿಗಿರುವ ಅಡ್ಡಿ ಆತಂಕಗಳನ್ನು ನಿವಾರಿಸಿ ಮುಕ್ತ ಗಡಿ ವ್ಯಾಪಾರಕ್ಕೆ ಮುಂದಾಗಬೇಕೆಂದು ಅವರು ಕರೆ ನೀಡಿದರು ಇಂತಹ ಅಡೆತಡೆಗಳನ್ನು ಸಾಧ್ಯವಾದಪ್ಟು ಕಡಿಮೆ ಮಾಡಲು ಪ್ರತಿ ರಾಷ್ಷವೂ ಹೆಚ್ಚಿನ ಆಸಕ್ತಿ ವಹಿಸಬೇಕೆಂದು ಜೇಟ್ಲ ಹೇಳಿದರು ಜಾಗತಿಕ ಆರ್ಥಿಕತೆಗೆ ಮಾತ್ರವಲ್ಲದೆ ತಮ್ನ ಸ್ವಂತ ಆರ್ಥಿಕತೆಗಾಗಿಯೂ ವ್ಯಾಪಾರ ನೆರವನ್ನು ವಿಶ್ವದಾದ್ಯಂತ ರಾಷ್ಷಗಳು ಹೆಚ್ವಿಸಬೇಕೆಂಬ ನಿಲುವನ್ನು ಅವರು ಪ್ರತಿಪಾದಿಸಿದರು ಇಂದು ದೇಶದ ಮೊದಲ ರಾಪ್ಟಪತಿ ಡಾ

ರಾಪ್ಟನಾಯಕನಿಗೆ ದೇಶ ಇಂದು ಗೌರವ ನಮನ ಸಲ್ಲಿಸುತ್ತಿದೆ

ವೆಂಕಯ್ಯನಾಯ್ದು ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ರಾಷ್ಟನಾಯಕ ರಾಜೇಂದ್ರಪ್ರಸಾದ್ ಅವರನ್ನು ಸ್ಥರಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಉಪರಾಷ್ಟಪತಿಗಳು ದೇಶದ ಮೊದಲ ರಾಷ್ಟಪತಿಯಾಗಿ ಹಾಗೂ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾಗಿ ದೇಶಕ್ಕೆ ರಾಜೇಂದ್ರಪ್ರಸಾದ್ ಜೀ ಸಲ್ಲಿಸಿರುವ ಸೇವೆಯನ್ನು ಸ್ಗರಿಸಿದ್ದಾರೆ ರಾಜೇಂದ್ರಪ್ರಸಾದ್ ಅವರು ತ್ರೀಮಂತ ಪ್ರತಿಭೆಯ ಸಂಕೇತವಾಗಿದ್ದರು ಅವರ ಸರಳ ಜೀವನ ಹಾಗೂ ಮಹತ್ತರ ಚಿಂತನೆಗಳಿಂದಾಗಿ ದೇಶದ ಜನರಿಗೆ ಸದಾ ಸ್ವೂರ್ತಿಯಾಗಿದ್ದಾರೆಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ದೇಶದ ಮೊದಲ ರಾಷ್ಷಪತಿ ಅವರಿಗೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಕರ್ನಲ್ ರಾಜ್ಯವರ್ಧನಸಿಂಗ್ ರಾಥೋಡ್ ಅವರು ಕೂಡ ನಮನ ಸಲ್ಲಿಸಿದ್ದಾರೆ ಭಾರತದ ಸಮೃದ್ದ ಭವಿಷ್ಟಕ್ಕೆ ಸಧೃಡ ಹಾಗೂ ಶಕ್ತಿಯುತ ಅಡಿಗಲ್ಲು ಹಾಕುವಲ್ಲಿ ರಾಜೇಂದ್ರ ಪ್ರಸಾದ್ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಅವರು ಹೇಳಿದ್ದಾರೆ ಜಮ್ನು ಮತ್ತು ಕಾಶ್ಮೀರದ ದಕ್ಷಿಣ ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಸಂಗ್ರಮ್ ಇಮಾಮ್ ಸಾಹೀಬ್ ಪ್ರದೇಶದಲ್ಲಿ ಇಂದು ಬೆಳಗಿನ ಜಾವ ಜಂಟಿ ಭದ್ರತಾ ಪಡೆಗಳು ಹಾಗೂ ಭಯೋತ್ಪಾದಕರ ನಡುವೆ ಭಾರೀ ಗುಂಡಿನ ಚಕಮಕಿ ನಡೆದಿದೆ ಆ ಪ್ರದೇಶದಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆ ಎಂಬ ಮಾಹಿತಿಯ ಮೇರೆಗೆ ಭದ್ರತಾಪಡೆಗಳು ಶೋಧ ಕಾರ್ಯಾಚರಣೆಯನ್ನು ಆರಂಭಿಸಿದವು ಅಡಗಿಕೊಂಡಿದ್ದ ಭಯೋತ್ವಾದಕರು ಭದ್ರತಾಪಡೆಗಳ ಮೇಲೆ ಗುಂಡಿನ ದಾಳ ಆರಂಭಿಸದಾಗ ಯೋಧರು ಪ್ರತಿದಾಳಿ ನಡೆಸಿದ್ದಾರೆ ಕನಿಷ್ಠ ಮೂವರು ಭಯೋತ್ಪಾದಕರು ಈ ನಾಗರಿಕ ವಾಸ ಪ್ರದೇಶದಲ್ಲಿ ಅಡಗಿದ್ದರೆಂದು ಹೇಳಲಾಗಿದೆ ಚಕಮಕಿ ನಂತರ ಭಯೋತ್ವಾದಕರು ಸ್ಥಳದಿಂದ ಪರಾರಿಯಾಗಿದ್ದಾರೆ

ಈ ರೈಲಿನ ಎರಡು ತುದಿಗಳನ್ನು ವಾಯು ವೈಜ್ವಾನಿಕ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದ್ದು ನಿರ್ದಿಷ್ಟ ಸ್ವಳದಲ್ಲಿ ಅತಿ ವೇಗವಾಗಿ ತಿರುಗಿಸಿಕೊಳ್ಳಲು ಇದರಿಂದ ಅನುಕೂಲವಾಗಲಿದೆ ಏರೋ ಡೈನಾಮಿಕ್ ವಿನ್ಯಾಸದಲ್ಲಿ ಚಾಲನ ಕ್ಲಾಬಿನ್ಗಳನ್ನು ರೈಲಿನ ಎರಡೂ ಬದಿಗಳಲ್ಲಿ ಅಳವಡಿಸಲಾಗಿದೆ

ಸಂಸ್ಕೃತಿ ಧರ್ಮ ಮತ್ತು ಆರ್ಥಿಕ ಪ್ರಕ್ರಿಯೆಯಲ್ಲಿ ದ್ವಿಪಕ್ಷೀಯ ಸಂಬಂಧ ಉತ್ತಮವಾಗಿರುವುದು ಕಂಡು ಬಂದಿದೆ ತಮ್ಮ ಈ ಭೇಟಿಯ ವೇಳೆ ಅಬುಧಾಬಿಯಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದವರೊಂದಿಗೂ ಸಚಿವೆ ಸುಷ್ನಾ ಸ್ವರಾಜ್ ಸಂವಾದ ನಡೆಸಲಿದ್ದಾರೆ

ಈ ಮಾತುಕತೆ ಪ್ರಕ್ರಿಯೆ ಎರಡು ವಾರ ಕಾಲ ನಡೆಯಲಿದೆ ವಿಶ್ವಸಂಸ್ವೆ ಹವಾಮಾನ ಸಮ್ಮೇಳನವನ್ನು ನಿನ್ನೆ ಫಿಜಿ ದೇಶದ ಪ್ರಧಾನಮಂತ್ರಿ ಫ್ರಾಂಕ್ ಬೈನಿಮಾರಾಮಾ ಘೋಷಿಸಿದರು

ಸಮ್ಮೇಳನದಲ್ಲಿ ಕೇಂದ್ರ ಪರಿಸರ ಖಾತೆ ಸಚಿವ ಡಾ ಹರ್ಷವರ್ಧನ್ ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದಾರೆ

ದಿವ್ಯಾಂಗ ವ್ಯಕ್ತಿಗಳ ಕಲ್ಯಾಣ ಹಾಗೂ ಅವರ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲು ಈ ಅಂತಾರಾಷ್ಟೀಯ ದಿನವನ್ನು ಆಚರಿಸಲಾಗುತ್ತದೆ

ಉತ್ತರ ಕೊರಿಯಾ ಅಮೆರಿಕದಿಂದ ಭದ್ರತಾ ಖಾತರಿಯನ್ನು ಹಾಗೂ ಅಂತಾರಾಷ್ಷೀಯ ನಿರ್ಬಂಧಗಳಿಂದ ಮುಕ್ತಿಯನ್ನು ಬಯಸಿದೆ ಅಮೆರಿಕ ಮತ್ತು ಉತ್ತರ ಕೊರಿಯಾ ಅಣು ರಾಜತಾಂತ್ರಿಕತೆಯಲ್ಲಿ ಕಿಮ್ ಅವರ ಸೋಲ್ ಪ್ರವಾಸ ಬಹಳ ಪ್ರಮುಖ ಪಾತ್ರ ಹೊಂದಿದೆ ಎಂಬುದನ್ನು ತಾವು ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಿಕೊಂಡಿರುವುದಾಗಿ ಮೂನ್ ಹೇಳಿದ್ದಾರೆಂದು ಸುದ್ದಿಸಂಸ್ಥೆ ಎಪಿ ವರದಿ ಮಾಡಿದೆ